ಕೊರೊನಾ ಲಸಿಕೆ ಅಭಿಯಾನದಲ್ಲಿ ವಿಶ್ವಕ್ಕೆ ಭಾರತದಿಂದ ಸೇವೆ ಲಸಿಕೆ ಉತ್ಪಾದನೆಯಲ್ಲಿ ಭಾರತ ಸಮರ್ಥ ಹಾಗೂ ಸ್ವಾವಲಂಬಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತಿ ಬಣ್ಣನೆ

ಭಾರತದ ಸ್ವಾತಂತ್ರ್ ಅಮ್ಬತಮಹೋತ್ಪವ ಈ ವರ್ಷದಿಂದ ಆರಂಭ ಭವಿಷ್ಯದ ದಿಕ್ಕನ್ನು ನಿರ್ಧರಿಸಲು ಯುವಕರಿಗೆ ಪ್ರಧಾನಮಂತ್ರಿ ಕರೆ

ದೇಶಾದ್ಯಂತ ಇಂದು ಪಲ್ಪ್ಪೋಲಿಯೊ ಲಸಿಕೆ ಅಭಿಯಾನ ಭಾರತ ಇಂದು ಔಷಧಗಳು ಮತ್ತು ಲಸಿಕೆ ವಿಷಯದಲ್ಲಿ ಸಮರ್ಥ ಹಾಗೂ ಸ್ವಾವಲಂಬಿ ಆಗಿದ್ದು ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ಪೂರಕವಾಗಿದ್ದು ಸಂಕಷ್ಟ ಸಮಯದಲ್ಲಿ ವಿಶ್ವಕ್ಕೆ ಭಾರತ ಸೇವೆ ಸಲ್ಲಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಭಾರತದಲ್ಲಿ ತಯಾರಿಸಲಾದ ಲಸಿಕೆ ಭಾರತದ ಸ್ವಾವಲಂಬನೆ ಸಂಕೇತ ಮಾತ್ರವಲ್ಲದೇ ಭಾರತದ ಆತ್ಮಗೌರವದ ಪ್ರತೀಕವು ಆಗಿದೆ

ಇದು ಇಡೀ ವಿಶ್ವಕ್ಕೆ ನಿದರ್ಶನವಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ ಕೊರೊನಾ ಹೋರಾಟದಲ್ಲಿ ವಿಶ್ವಕ್ಕೆ ಭಾರತ ಸಹಾಯ ಮಾಡುತ್ತಿದ್ದು ಇದರಿಂದ ಭಾರತದ ಗೌರವ ಕೀರ್ತಿ ಮತ್ತಷ್ಟು ಹೆಚ್ಚಾಗಿದೆ ಎಂದರು ಬ್ರೆಜಿಲ್ ರಾಷ್ಟ್ರಾಧ್ಯಕ್ಷರು ಸೇರಿದಂತೆ ಹಲವಾರು ದೇಶಗಳ ಪ್ರಮುಖರು ಪ್ರಧಾನಮಂತ್ರಿಗಳು ಭಾರತಕ್ಕೆ ಧನ್ಯವಾದ ತಿಳಿಸಿರುವುದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯುಂಟು ಮಾದಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಇಂತಹ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ನ ಲಭಿಸಲು ಕಾರಣ ಕರ್ತರಾದ ಮಹಾನ್ ನಾಯಕರಿಗೆ ಸಂಬಂಧಿಸಿದ ಪ್ರದೇಶಗಳನ್ನು ಅನ್ವೇಷಿಸಲು ಸೂಕ್ತ ಸಮಯವಾಗಿದೆ ಎಂದರು ಬಿಹಾರದ ಮಂಗೇರ್ನ ನಿವಾಸಿ ಜಯರಾಮ್ ವಿಪ್ಲವ್ ಎಂಬುವರು ಸ್ವಾತಂತ್ರ್

ಅವರಿಗೆ ಧನ್ಯವಾದ ಹಾಗೂ ಹುತಾತ್ಮರಿಗೆ ನನ್ನ ನಮನ ಎಂದು ಪ್ರಧಾನಮಂತ್ರಿ ಮೋದಿ ತಿಳಿಸಿದ್ದಾರೆ ದೇಶದ ಸ್ವಾತಂತ್ರ್ತ ಹೋರಾಟಗಾರರ ಬಗ್ಗೆ ಹಾಗೂ ಸ್ವಾತಂತ್ರ್ಕಕ್ಕೆ ಸಂಬಂಧಿಸಿದ ಫೆಟನೆಗಳ ಬಗ್ಗೆ ದೇಶದ ಎಲ್ಲ ಜನರಿಗೂ ಹಾಗೂ ಯುವಕರು ಬರೆಯುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅತ್ಯುತ್ತಮ ಶ್ರದ್ದಾಂಜಲಿ ಸಲ್ಲಿಸಬೇಕು

ಇದರಲ್ಲಿ ಎಲ್ಲಾ ರಾಜ್ಯಗಳು ಮತ್ತು ಭಾಷೆಗಳ ಯುವ ಲೇಖಕರಿಗೆ ಉತ್ತೇಜನ ದೊರೆಯಲಿದೆ ಭಾರತದ ಪರಂಪರೆ ಹಾಗೂ ಸಂಸ್ಕೃತಿಯ ಆಳವಾದ ಅಧ್ಯಯನ ಇದರಿಂದ ನಡೆಯಲಿದ್ದು ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಚಿಂತನ ನಾಯಕರ ಪಡೆ ಸಜ್ಙಾಗಲಿದೆ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಶಿಕ್ಷಣ ಸಚಿವಾಲಯದ ಜಾಲತಾಣದಲ್ಲಿ ಪಡೆದುಕೊಳ್ಳಬಹುದೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಶ್ರೋತೃಗಳ ಜತೆಗೆ ಪರೋಕ್ಷವಾಗಿ ಸೇರುವ ಅವಕಾಶ ದೊರೆಯುತ್ತಿರುವುದು ನನಗೆ ಸ್ಪೂರ್ತಿ ನೀಡಿದೆ ಎಂದರು

ಹರಿಯಾಣದಲ್ಲಿ ಕೊಳಚೆ ನೀರಿನ ಸಮಸ್ಯೆ ನಿವಾರಣೆಯಾದ ರೀತಿ ಅರುಣಾಚಲ ಪ್ರದೇಶದಲ್ಲಿ ಪರಿಸರ ರಕ್ಷಣೆಯಿಂದ ಆದಾಯದ ಮಾರ್ಗ ತೆರೆದುಕೊಂಡ ಕೆಲವು ಉದಾಹರಣೆಗಳನ್ನು ಮನ್ ಕಿ ಬಾತ್ನಲ್ಲಿ ನರೇಂದ್ರ ಮೋದಿ ಪ್ರಸ್ತಾಪಿಸಿದರು

ಅಮೆರಿಕದ ಸ್ಟಾನ್ಫ್ರಾನ್ಸಿಸ್ಸ್ಲೋದಿಂದ ಬೆಂಗಳೂರಿಗೆ ಹಾರಾಟ ನಡೆಸಿದ ತಡೆರಹಿತ ವಿಮಾನವನ್ನು ಭಾರತದ ನಾಲ್ಕರು ಮಹಿಳಾ ಪೈಲೆಟ್ಗಳು ನಿರ್ವಹಿಸಿ ಇತಿಹಾಸ ಸ್ಪಷ್ಟಿಸಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರ ಪಾಲ್ಲೊಳ್ಳುವಿಕೆ ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಝಾನ್ಸಿಯಲ್ಲಿ ಓರ್ವ ಹೆಣ್ಣು ಮಗಳು ಸ್ಸೇ ಅಟ್ ಹೋಂ ಪರಿಕಲ್ಸನೆಯಲ್ಲಿ ಕ್ಪಡಿ ಸಾಧನೆ ಮಾಡಿದ್ಲಾಳೆ ಮನೆಯ ಟೆರೆಸ್ನಲ್ಲಿಯೇ ಸ್ವಾಬೆರಿ ಬೆಳೆದು ಸಾಧನೆ ಮಾಡಿದ್ಲಾಳೆ ದೇಶ ಕ್ಬಡಿ ಕ್ಷೇತ್ರದಲ್ಲಿ ನೂತನ ತಂತ್ರಜ್ಞಾನವನ್ನು ಹೇಗೆ ತನ್ನದಾಗಿಸಿಕೊಳ್ಳುತ್ತಿದೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಎಂದರು ಕ್ಬಡಿಯನ್ನು ಆಧುನಿಕಗೊಳಿಸಲು ಸರ್ಕಾರ ಬದ್ದವಾಗಿದೆ ಈ ದಿಸೆಯಲ್ಲಿ ಹೆಜ್ನೆಯನ್ನು ಇಟ್ಟಿದ್ದು ಸರ್ಕಾರದ ಪ್ರಯತ್ನ ನಿರಂತರವಾಗಿರುತ್ತದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು

ರಸ್ತೆ ಅಪಘಾತಗಳು ಇಂದು ಕೇವಲ ದೇಶಕ್ಕೆ ಮಾತ್ರವಲ್ಲದೇ ಇದೀ ವಿಶ್ಲದ ಚಿಂತೆಯ ವಿಷಯವಾಗಿದೆ ಭಾರತದಲ್ಲಿ ರಸ್ತೆ ಸುರಕ್ಷತೆಗಾಗಿ ಸರ್ಕಾರದೊಂದಿಗೆ ವ್ಯಕ್ತಿಗತ ಹಾಗೂ ಸಮೂಹ ಮಟ್ಟದಲ್ಲೂ ಹಲವಾರು ಪ್ರಯತ್ನಗಳು ಜಾರಿಯಲ್ಲಿದ್ದು ಜೀವ ರಕ್ಷಿಸುವುದು ಅತ್ಯಗತ್ಯವಾಗಿದೆ

ಚಿಲಿ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಯಾವರೀತಿಯಲ್ಲಿ ಅನಾವರಣಗೊಂಡಿದೆ ಎಂಬುದನ್ನು ಪ್ರಸ್ನಾಪಿಸಿದ ಪ್ರಧಾನಮಂತಿ ಅವರು ಅಲ್ಲಿ ಯೋಗದ ಜನಪ್ರಿಯತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು

ಬಜೆಟ್ ಮಂಡನೆ ಹಿನ್ಸೆಲೆಯಲ್ಲಿ ಆಕಾಶವಾಣಿ ಸುದ್ದಿ ಸೇವಾ ವಿಭಾಗವು ವಿಶೇಷ ನೇರ ಕಾರ್ಯಕ್ರಮಗಳನ್ನು ಬಿತ್ತರಿಸಲಿದೆ

ಆಕಾಶವಾಣಿಯ ಎಫ್ಎಂ ಗೋಲ್ಡ್ ಚಾನಲ್ ಮತ್ತು ಇತರೆ ತರಂಗಾಂತರಗಳಲ್ಲಿ ಕಾರ್ಯಕ್ರಮ ಆಲಿಸಬಹುದಾಗಿದೆ ಅಲ್ಲದೇ ಆಕಾಶವಾಣಿಯ ಜಾಲತಾಣ ನ್ಯೂಸ್ ಆನ್ ಏರ್ ಡಾಟ್ ಕಾಂ ಮತ್ತು ಯುಟ್ಯೂಬ್ ಚಾನಲ್ಗಳಲ್ಲೂ ಕೇಳಬಹುದಾಗಿದೆ ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಲು ಅವರು ಇಂದು ರಾಜ್ಯಸಭೆಯ ಎಲ್ಲಾ ಪಕ್ಷಗಳ ನಾಯಕರುಗಳ ಸಭೆ ಕರೆದಿದ್ದಾರೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸುಗಮ ಕಾರ್ಯಕಲಾಪಗಳು ನಡೆಯಲು ಎಲ್ಲಾ ಪಕ್ಷಗಳ ನೆರವು ಕೋರುವ ಉದ್ದೇಶದಿಂದ ಉಪರಾಷ್ಟ ಪತಿಯವರು ಈ ಸಭೆ ಆಯೋಜಿಸಿದ್ದಾರೆ ಮೊನ್ನೆ ಜಂಟಿ ಸದನ ಉದ್ದೇಶಿಸಿ ರಾಷ್ಟ್ರಪತಿಯವರು ಮಾಡಿದ ಭಾಷಣದೊಂದಿಗೆ ಬಜೆಟ್ ಅಧಿವೇಶನ ಆರಂಭಗೊಂಡಿದ್ದು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ನಡೆದಿತ್ತು ಅದಕ್ಕೂ ಮುನ್ನ ಅಧಿವೇಶನದ ಮೊದಲ ದಿನ ಲೋಕಸಭಾ ಸ್ಪೀಕರ್ ಓಂಬಿರ್ಲಾ ಸಹ ಸರ್ವಪಕ್ವಗಳ ಸಭೆ ನಡೆಸಿದ್ದರು ಬಜೆಟ್ ಅಧಿವೇಶನದಲ್ಲಿ ಪೂರ್ತಿ ಹಣಕಾಸು ಸಂಬಂಧಿತ ವಿಷಯಗಳ ಕುರಿತು ಕಲಾಪ ನಡೆಯಲಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ನಾದ್ ಜೋಷಿ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ

ಲೋಕಸಭೆಯಲ್ಲಿ ನಾಳೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಮಂದಿಸಲಿದ್ದಾರೆ ಸುಗ್ರೀವಾಜ್ಞೆ ಮೂಲಕ ರೂಪಿಸಿರುವ ನಾಲ್ಕು ವಿಧೇಯಕಗಳನ್ನು ಈ ಅಧಿವೇಶನದಲ್ಲಿ ಕಾಯ್ದೆಗಳಾಗಿ ರೂಪಿಸಲಾಗುವುದು ಎಂದು ಅವರು ತಿಳಿಸಿದರು ದೇಶಾದ್ಯಂತ ಇಂದು ರಾಷ್ಟೀಯ ಪಲ್ಪ ಪೋಲಿಯೋ ಅಭಿಯಾನ ನಡೆಯುತ್ತಿದೆ

ಪೊಲಿಯೋ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ದೇಶಾದ್ಯಂತ ವ್ಯಾಪಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಕರ್ನಾಟಕದಲ್ಲೂ ಇಂದು ಪಲ್ಪ್ ಪೊಲಿಯೋ ಅಭಿಯಾನಕ್ಕೆ ಮುಖ್ಯಮಂತಿ ಬಿ ಎಸ್ ಯದಿಯರೂಪ್ಸ ಚಾಲನೆ ನೀಡಿದ್ದಾರೆ

ಬಹಳ ದಿನಗಳಿಂದ ಸ್ಥಗಿತವಾಗಿದ್ದ ಮನರಂಜನಾ ಕ್ಷೇತ್ರವಾದ ಸಿನಿಮಾ ಮುಂದಿನ ತಿಂಗಳಿಂದ ಪ್ರದರ್ಶನಗೊಳ್ಳಲು ಕೇಂದ ಸರ್ಕಾರ ಅನುಮೋದನೆ ನೀಡಿದೆ ಕೇಂದ ಸರ್ಕಾರವು ತನ್ನ ಹೊಸ ಮಾರ್ಗಸೂಚಿಯಲ್ಲಿ ಸಿನಿಮಾ ಮಂದಿರಗಳು ಹಾಗೂ ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ನೀಡಿದೆ

ಆದರೆ ಕಂಟ್ವೆನ್ಮೆಂಟ್ ವಲಯಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವಿಲ್ಲ ಎಂದು ಸರ್ಕಾರ ಹೇಳಿದೆ

ಉತ್ತರಾಖಂಡದ ಮಾಯವತಿಯಲ್ಲಿರುವ ಅಧ್ಯೈತ ಆಶ್ರಮ ಈ ಕಾರ್ಯಕ್ರಮ ಆಯೋಜಿಸಿದೆ